ರಾಷ್ಟೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಎನ್ದಿಎ ನವ ಭಾರತ ನಿರ್ಮಾಣಕ್ಕೆ ದೇಶದ ಜನತೆಯ ಆಶೋತ್ತರಗಳ ಪ್ರತಿಬಿಂಬ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ಬೆಳಗ್ಗೆ ಲಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ಮೊದಲಿಗೆ ವಿದ್ಯುನ್ಮಾನ ವಿಧಾನದಿಂದ ಚಲಾವಣೆಯಾದ ಅಂಚೆ ಮತಪತ್ರಗಳು ಹಾಗೂ ಅಂಚೆ ಬ್ಯಾಲೆಟ್ಗಳ ಮೂಲಕ ಚಲಾವಣೆಯಾದ ಮತಗಳ ಎಣಿಕೆಯನ್ನು ನಡೆಸಲಾಗುತ್ತದೆ ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಪ್ರತಿ ವಿಧಾನಸಭಾ ಕ್ಷೇತ್ರ ಐದು ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಚಲಾವಣೆಯಾದ ಮತಗಳನ್ನು ಅಲ್ಲಲ್ಲಿಯ ವಿವಿಪ್ಯಾಟ್ ಚೀಟಿಗಳೊಂದಿಗೆ ಹೊಂದಿಸಿ ಪರಿಶೀಲಿಸಲಾಗುವುದು

ಒಟ್ಸಾರೆ ಮತ ಎಣಿಕೆ ಪ್ರಕ್ರಿಯೆ ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುವಂತೆ ಖಾತರಿ ಮಾಡಿಕೊಳ್ಳಲು ವ್ಯಾಪಕ ಭದ್ರತಾ ವ್ಯವಸ್ಲೆಗಳನ್ನು ಕಲ್ಪಿಸಲಾಗಿದೆ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ವತಿಯಿಂದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ತಾಜಾ ಮತ್ತು ನಿಖರ ಫಲಿತಾಂಶ ವರದಿಯ ಪ್ರಸಾರಕ್ಕಾಗಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ

ಸ್ಲಾಂಗ್ ರೂಂಗಳ ಕುರಿತಾದ ದೂರುಗಳನ್ನು ದಾಖಲಿಸಬಹುದು ಸ್ಟಾಂಗ್ ರೂಂಗಳಿಗೆ ಒದಗಿಸಲಾಗಿರುವ ಭದ್ರತೆ ಅಲ್ಲಿಯ ದಾಸ್ತಾನು ಕೊಠಡಿಯ ಸಮರ್ಪಕತೆ ಸ್ಟಾಂಗ್ರೂಂಗಳಲ್ಲಿ ತಮ್ಮ ಏಜೆಂಟ್ಗಳನ್ನು ನಿಯೋಜಿಸಲು ಅಭ್ಯರ್ಥಿಗಳಿಗೆ ಅನುಮತಿ ಸಿಸಿಟಿವಿ ನಿಗಾ ವ್ಯವಸ್ಲೆ ಯಾವುದೇ ಇವಿಎಮ್ಗಳ ಸಾಗಾಟ ಮತ್ತು ಮತ ಎಣಿಕೆಯಂದು ಇವಿಎಮ್ಗಳಿಗೆ ಸಂಬಂಧಿಸಿದ ಯಾವುದೇ ದೂರನ್ನು ಸಲ್ಲಿಸಲು ಅವಕಾಶವಿದೆ ಎಂದು ಆಯೋಗ ತಿಳಿಸಿದೆ ಈ ನಿಯಂತ್ರಣ ಕೊಠಡಿ ಇಂದಿನಿಂದ ಕಾರ್ಯ ನಿರ್ವಹಿಸುತ್ತಿದೆ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಭಾರತದ ಜನರ ಅಶೋತ್ತರಗಳನ್ನು ಪ್ರತಿನಿಧಿಸುವ ತಂಡವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಎನ್ಡಿಎ ನಾಯಕರುಗಳ ಸಭೆಯ ಬಳಿಕ ಮಾತನಾಡಿದ ನರೇಂದ್ರ ಮೋದಿ ಪ್ರಾದೇಶಿಕ ಆಶೋತ್ತರಗಳನ್ನು ಪೂರೈಸಲು ಎನ್ಡಿಎ ಇದೀಗ ಅತಿದೊಡ್ಡ ಬುನಾದಿಯಾಗಿದೆ ಎಂದು ನುಡಿದಿದ್ದಾರೆ ಎನ್ಡಿಎ ಉದ್ದೇಶ ಮತ ಅಥವಾ ಅಧಿಕಾರವಲ್ಲ ಆದರೆ ನವಭಾರತ ನಿರ್ಮಾಣ ಇದರ ಗುರಿಯಾಗಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಎನ್ಡಿಎಯ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಎನ್ಡಿಎ ಗುರಿ ಬದವರ ಮತ್ತು ಬದತನ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸುವುದಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕೃಷಿ ಅರಣ್ಯೇಕರಣ ಮತ್ತು ವಿಪತ್ತು ನಿರ್ವಹಣೆ ವಲಯಗಳಿಗೆ ಮಹತ್ವದ ಬೆಂಬಲ ಒದಗಿಸಲಿದೆ

ಇಸ್ರೋ ವಿಜ್ಞಾನಿಗಳ ಸಾಧನೆಗೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಗು ಅಭಿನಂದನೆ ವ್ಯಕ್ತಪದಿಸಿದ್ದಾರೆ ಸರ್ವಋತು ರಾಡಾರ್ ಇಮೇಜಿಂಗ್ ಭೂ ಪರಿವೀಕ್ಷಣೆ ಉಪಗ್ರಹದಿಂದ ದೇಶದಲ್ಲಿ ಕ್ವಷಿ ಅರಣ್ಯೀಕರಣ ಮತ್ತು ವಿಕೋಪ ನಿರ್ವಹಣೆ ವಲಯಗಳಲ್ಲಿ ಬಾಹ್ಯಾಕಾಶ ಆಧರಿತ ಸಾಮರ್ಥ್ಯ ಹೆಚ್ಚಳವಾಗಲಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ರಕ್ಷಣೆಯ ವಿಷಯ ದಿನದಿಂದ ದಿನಕ್ಕೆ ಸವಾಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಗದಿ ಕಾಪಾಡುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿಂದು ನಡೆದ ಗಡಿ ಭದ್ರತಾ ಪಡೆ ಬಿ ಎಸ್

ರಾಷ್ಟೀಯ ರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರಿಗೂ ಪ್ರತಿದಿನ ಹೊಸ ಸವಾಲುಗಳು ಎದುರಾಗುತ್ತವೆ ಹಾಗಾಗಿ ಅವರು ಸದಾ ಸನ್ನದ್ದರಾಗಿರಬೇಕಾಗುತ್ತದೆ ದೇಶದ ರಕ್ಷಣೆಯಲ್ಲಿ ತೊಡಗಿರುವ ಪಡೆಗಳಿಗೆ ತಂತ್ರಜ್ಞಾನವನ್ನು ಮೇಲ್ಗರ್ಜೆಗೇರಿಸಿಕೊಳ್ಳುವ ಅನಿವಾರ್ಯತೆ ಇದೆ ಎಂದರು

ಎಸ್

ಅಂಡಮಾನ್ ದ್ವೀಪಗುಚ್ಚ ಪ್ರದೇಶದಲ್ಲಿ ಇಂದು ಮುಂಜಾನೆ ಸಾಧಾರಣ ತೀವ್ರತೆಯ ಭೂಕಂಪ ಸಂಭವಿಸಿದೆ

ಭೂಕಂಪದ ಕೇಂದ್ರಬಿಂದು ಮಧ್ಯ ಅಂಡಮಾನ್ನ ಮಾಯಾಬುಂದರ್ ತೀರಪ್ರದೇಶದಲ್ಲಿ ಕೇಂದ್ರೀಕ್ಪತವಾಗಿತ್ತು ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ

ಯಾವುದೇ ಆಸ್ತಿ ಪಾಸ್ತಿ ನಷ್ಟ ಅಥವಾ ಜೀವಹಾನಿ ಕುರಿತು ಈವರೆಗೆ ವರದಿಯಾಗಿಲ್ಲ

ಈ ಪ್ರದೇಶದಲ್ಲಿ ಭಯೋತ್ವಾದಕರು ಅಡಗಿದ್ದಾರೆ ಎಂಬ ಗುಪ್ತಚರ ಇಲಾಖೆಯ ಖಚಿತ ಮಾಹಿತಿ ಆಧರಿಸಿ ಸೇನೆ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಗುಂಡಿನ ಕಾಳಗ ನಡೆಯಿತು ಉಗ್ರರು ಅಡಗಿರುವ ತಾಣದ ಮೇಲೆ ಭದ್ರತಾ ಸಿಬ್ಬಂದಿ ಗುಂಡಿನ ದಾಳಿ ಮಾಡಿದ ವೇಳೆ ಉಗ್ರರು ಸಹ ಪ್ರತಿ ದಾಳಿ ನಡೆಸಿದರು ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಹತರಾಗಿರುವ ಉಗ್ರರ ಪತ್ತೆಗಾಗಿ ತನಿಖೆ ಪ್ರಗತಿಯಲ್ಲಿದೆ ಅವರ ಶವಗಳ ಬಳಿಯಿದ್ದ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ವಕ್ತಾರರೊಬ್ಬರು ಮಾಹಿತಿ ನೀಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಲ್ಲಾಮ್ ಜಿಲ್ಲೆಯಾದ್ಯಂತ ಮೊಬ್ವೆಲ್ ಅಂತರ್ಜಾಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ಇಂದು ಬೆಳಿಗ್ಗೆ ಶಾಂಘೈ ಸಹಕಾರ ಸಂಘಟನೆಯ ವಿದೇಶಾಂಗ ಸಚಿವರ ಮಂಡಳಿಯ ಸಭೆಯಲ್ಲಿ ಭಾಗವಹಿಸಿದರು ಕೃಷಿ ವೈದ್ಯಕೀಯ ಮಾಹಿತಿ ತಂತ್ರಜ್ಞಾನ ಬಾಹ್ಯಾಕಾಶ ಹಣಕಾಸು ಮತ್ತು ನವೀಕರಿಸಬಹುದಾದ ಇಂಧನ ವಲಯಗಳಲ್ಲಿ ತನ್ನ ಪರಿಣತಿಯನ್ನು ಈ ಸಂಘಟನೆಯ ಸದಸ್ಯದೇಶಗಳೊಂದಿಗೆ ಹಂಚಿಕೊಳ್ಳಲು ಭಾರತ ಸದಾ ಉತ್ಸುಕವಾಗಿದೆ ಎಂದು ಸಚಿವರು ಹೇಳಿದರು